ಸಂಸತ್ ಕಲಾಪಗಳ ವೇಳೆ ಸಂಸದರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಬೇಕು ಸಚಿವರಾಗಿ ಸಂಸದರಾಗಿ ಆಯ್ಕೆಯಾದರೂ ತಳಮಟ್ಟದ ಕಾರ್ಯಕರ್ತರಂತೆ ಪಕ್ಷದ ಹಿತವನ್ನು ಚಿಂತಿಸಬೇಕು ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಪಕ್ಷದ ಸಂಸದರಿಗೆ ಸೂಚಿಸಿದ್ದಾರೆ ನೂತನ ಚುನಾಯಿತ ಎಂಪಿಗಳೂ ಸೇರಿದಂತೆ ಬಿಜೆಪಿಯ ಎಲ್ಲ ಸಂಸದರಿಗೆ ಶಿಸ್ತಿನ ನಡವಳಿಕೆ ಸಂಸತ್ ಕಲಾಪಗಳಲ್ಲಿ ಸ್ಕ್ರಿಯ ಪಾಲ್ಗೊಳ್ಬುವಿಕೆ ಮತ್ತು ಜನಪ್ರತಿನಿಧಿಗಳಾಗಿ ಸಮರ್ಪಕ ಕಾರ್ಯ ನಿರ್ವಹಣೆಯ ಮಹತ್ವವನ್ನು ತಿಳಿಸಿ ಹೇಳಲು ದೆಹಲಿಯಲ್ಲಿ ಇಂದು ಮತ್ತು ನಾಳೆ ನಡೆದಿರುವ ಅಭ್ವಾಸವರ್ಗ ಕಾರ್ಯಾಗಾರವನ್ನು ಉದ್ವಾಟಿಸಿ ಅವರು ಮಾತನಾಡಿದರು ಪಕ್ಷದ ಸಂಸದರಿಗೆ ವಿಶೇಷವಾಗಿ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಬಿಜೆಪಿ ಸಂಸದರಿಗೆ ಅವರ ಹಕ್ಕು ಮತ್ತು ಕರ್ತಮ್ನಗಳು ಸಂಸತ್ ಅಧಿವೇಶನಗಳಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಿಸ್ತಿನ ನಡವಳಿಕೆ ಹಾಗೂ ಸಂಸತ್ ಅಧಿವೇಶನಗಳಲ್ಲಿ ಸ್ತ್ರಿಯವಾಗಿ ಪಾಲ್ಗೊಳ್ಳುವ ಕುರಿತಂತೆ ತಿಳಿಸಿಕೊಡಲು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಬಿಜೆಪಿಯ ಇತರ ಹಿರಿಯ ನಾಯಕರು ಕೂಡ ಸಂಸದರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ದೇಶದ ಸಶಸ್ತ ಪಡೆಗಳ ಆಧುನಿಕರಣ ಸರ್ಕಾರದ ಆಧ್ವತೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ದೇಶೀಯ ತಂತ್ರಜ್ಞಾನದ ಮೂಲಕ ಸಶಸ್ತ ಪಡೆಗಳ ಪ್ರತಿಯೊಂದು ಅಗತ್ತವನ್ನು ಈಡೇರಿಸಲಾಗುವುದು ಎಂದು ರಕ್ಷಣಾ ಸಚಿವರು ಸ್ಪಷ್ಟಪಡಿಸಿದರು ಅವರು ಹೈದ್ರಾಬಾದ್ನಲ್ಲಿಂದು ಭಾರತ್ ಡೈನಾಮಿಕ್ ಲಿಮಿಟೆಡ್ನ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ದೇಶೀಯವಾಗಿ ತಯಾರಿಸಲು ಸಾಧ್ವವಾಗದ ರಕ್ಷಣಾ ಉಪಕರಣಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುವುದು ಎಂದರು

ಈ ಹಿನ್ನೆಲೆಯಲ್ಲಿ ಗುರಿ ಸಾಧಿಸಲು ಭಾರತ್ ಡೈನಾಮಿಕ್ ಲಿಮಿಟೆಡ್ ಮಹತ್ವದ ಪಾತ್ರವಹಿಸಬೇಕು ಎಂದು ರಕ್ಷಣಾ ಸಚಿವರು ಸೂಚನೆ ನೀಡಿದರು ದೇಶದ ರಕ್ಷಣಾ ನೀತಿ ಪ್ರಾದೇಶಿಕ ಹಾಗೂ ಜಾಗತಿಕ ಮಟ್ಟದಲ್ಲಿ ಸ್ವಿರತೆ ಹಾಗೂ ಶಾಂತಿ ಕಾಪಾಡುವುದಾಗಿದೆ ಎಂದರು

ಈ ಮೊದಲು ದೇಶ ರಕ್ಷಣಾ ಉಪಕರಣಗಳಿಗಾಗಿ ವಿದೇಶಗಳನ್ನು ಅವಲಂಭಿಸಿತ್ತು ದೇಶೀಯವಾಗಿ ಇವುಗಳ ಅಭಿವೃದ್ಧಿ ಪಡಿಸುವ ಪ್ರಮಾಣ ಹೆಚ್ಚಳಗೊಂಡಿದೆ ಭಾರತ್ ಡೈನಾಮಿಕ್ಸ್ ನಂತಹ ಸಂಸ್ಥೆಗಳ ಕಠಿಣಶ್ರಮ ಇದಕ್ಕೆ ಕಾರಣವಾಗಿದೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಮಧ್ಧಮ ಪ್ರಮಾಣದ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣೆಯನ್ನು ವಾಯುಪಡೆಯ ವೈಸ್ ಚೀಫ್ ಏರ್ ಮಾರ್ಷಲ್ ಆರ್ ಕೆ ಎಸ್ ಬದೂರಿಯಾ ಅವರಿಗೆ ಹಸ್ತಾಂತರಿಸಿದರು

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರಿಗೆ ನೀಡಲಾಗಿರುವ ಸಲಹೆಗಳನ್ನು ಕೇವಲ ಭದ್ರತೆಯ ತ್ರಮವಾಗಿ ಮಾತ್ರ ಪರಿಗಣಿಸಬೇಕು ವದಂತಿಗಳನ್ನು ನಂಬಬಾರದು ಹಾಗೂ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಗೆ ಸಹಕರಿಸಬೇಕು ಎಂದು ಆ ರಾಜ್ಯದ ಪ್ರಮುಖ ರಾಜಕೀಯ ನಾಯಕರೂ ಹಾಗೂ ರಾಜ್ಯದ ಜನರಲ್ಲಿ ರಾಜ್ಯಪಾಲರಾದ ಸತ್ಯಪಾಲ್ ಮಲ್ಲಿಕ್ ಮನವಿ ಮಾಡಿಕೊಂಡಿದ್ದಾರೆ ಜಮ್ಮ ಕಾಶ್ಮೀರದ ಮುಖ್ಯವಾಹಿನಿಯ ರಾಜಕೀಯ ಪಕ್ಷಗಳಾದ ಪಿಡಿಪಿ ಅಧ್ಯಕ್ಷೆ ಮೆಹಬೂಬ ಮುಫ್ಟಿ ಜಮ್ಮ ಮತ್ತು ಕಾಶ್ಮೀರ ಜನಾಂದೋಲನ ಪಕ್ಷದ ಅಧ್ಯಕ್ಷ ಡಾ ಶಾ ಫೈಸಲ್ ಪೀಪಲ್ಸ್ ಕಾನ್ಫರೆನ್ಸ್ ಪಕ್ಷದ ಅಧ್ಯಕ್ಷ ಸಜ್ಜದ್ ಲೋನ್ ಅದೇ ಪಕ್ಷದ ಮತ್ತೊಬ್ಬ ನಾಯಕ ಇಮ್ರಾನ್ ರಜಾ ಅನ್ಲಾರಿ ಸೇರಿದಂತೆ ಪ್ರಮುಖ ರಾಜಕೀಯ ನಾಯಕರ ನಿಯೋಗದೊಂದಿಗೆ ರಾಜ್ಯಪಾಲರು ನಿನ್ನೆ ತಡರಾತ್ರಿ ಜಮ್ಮ ಕಾಶ್ಮೀರದಲ್ಲಿ ಎದುರಾಗಿರುವ ಭದ್ರತಾ ಬೆದರಿಕೆ ಕುರಿತಂತೆ ಸಭೆ ನಡೆಸಿದರು ನಿನ್ನೆ ಅಮರನಾಥ ಯಾತ್ರಿಕರಿಗೆ ಹೊರಡಿಸಲಾಗಿರುವ ಭದ್ರತಾ ಸಲಹೆಗಳು ಹಾಗೂ ಸಂಬಂಧಿತ ಬೆಳವಣಿಗೆಗಳ ಬಗ್ಗೆ ನಿಯೋಗ ರಾಜ್ಯಪಾಲರಿಂದ ಸ್ಪಷ್ಟನೆಗಳನ್ನು ಪಡೆದುಕೊಂಡಿತು ಅಮರನಾಥ ಯಾತ್ರಿಕರ ಮೇಲೆ ಭಯೋತ್ವಾದಕರು ದಾಳ ನಡೆಸಬಹುದಾದ ಬಗ್ಗೆ ಭದ್ರತಾ ಸಂಸ್ಥೆಗಳಿಗೆ ವಿಶ್ವಾಗಾರ್ಹ ಮತ್ತು ಗಂಭೀರ ಸುಳವುಗಳು ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಸೂಚನೆಗಳನ್ನು ಹೊರಡಿಸಲಾಗಿದೆ ಎಂದು ರಾಜ್ಯಪಾಲರು ರಾಜಕೀಯ ನಾಯಕರ ನಿಯೋಗಕ್ಕೆ ಮಾಹಿತಿ ನೀಡಿದರು ನಿನ್ನೆ ಸೇನಾಪಡೆಗಳ ಕಮಾಂಡರ್ ಮತ್ತು ರಾಜ್ಯ ಮೊಲೀಸ್ ಮುಖ್ಯಸ್ಥರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಆತಂಕವಾದದ ಬೆದರಿಕೆಗಳ ಗಂಭೀರತೆಯ ಬಗ್ಗೆ ವಿವರವಾಗಿ ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು ಛತ್ತೀಸ್ಗಢದ ರಾಜನಂದಗಾಂವ್ ಜಿಲ್ಲೆಯಲ್ಲಿಂದು ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಏಳು ನಕ್ಸಲರು ಹತರಾಗಿದ್ದಾರೆ ಇಂದು ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಬಾಗ್ನಾದಿ ಮೊಲೀಸ್ ಕಾಣೆ ವ್ಯಾಪ್ತಿಯ ಸಿಟಗೋಟ ಅರಣ್ಯ ಪ್ರದೇಶದಲ್ಲಿ ಜಿಲ್ಲಾ ಮೀಸಲು ಕಾವಲುಪಡೆಯ ಸಿಬ್ಬಂದಿ ನಕ್ಲಲ್ ವಿರುದ್ದದ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಈ ಗುಂಡಿನ ಚಕಮಕಿ ನಡೆಯಿತೆಂದು ಪೊಲೀಸರು ತಿಳಿಸಿದ್ದಾರೆ ಛತ್ತೀಸ್ಗಡ ಹಾಗೂ ಮಹಾರಾಷ್ಷದ ಗಡಿ ಪ್ರದೇಶವಾದ ಜಿಲ್ಲೆಯಲ್ಲಿ ಭಾರಿ ಸಂಖ್ಯೆ ನಕ್ಷಲರು ನೆಲೆಸಿದ್ದಾರೆ ಎಂಬ ಬೇಹುಗಾರಿಕೆ ಮಾಹಿತಿ ಹಿನ್ನೆಲೆಯಲ್ಲಿ ನಕಲ್ ನಿಗ್ರಹ ಪಡೆ ಕಾರ್ಯಾಚರಣೆ ನಡೆಸಿತು ಸ್ನಳದಲ್ಲಿ ಪೊಲೀಸರು ಪತ್ನೆ ಮಾಡಲಾದ ನಕ್ವಲರ ಮೃತದೇಹಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ

ಆಕಾಶವಾಣಿಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಅವರು ಸರ್ಕಾರ ಸಮಾಜದ ಎಲ್ಲಾ ವರ್ಗಗಳ ರಕ್ಷಣೆಗೆ ಕ್ರಮ ಕ್ಷೆಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ ಆಕಾಶವಾಣಿ ಕುರಿತು ಮಾತನಾಡಿದ ಸಚಿವರು ಹಲವಾರು ವರ್ಷಗಳಿಂದ ವಿಶ್ವಾಸಾರ್ಹ ಸಂಸ್ಥೆಯಾಗಿದೆ ಎಂದು ಹೇಳಿದರು

ಭಾರತ ಮತ್ತು ಅಮೆರಿಕ ನಡುವೆ ರಕ್ಷಣಾ ಕೈಗಾರಿಕೆ ಹಾಗೂ ನವೋದ್ದಮಗಳ ನಡುವಣ ಸಹಭಾಗಿತ್ವಕ್ಕೆ ಅನುಕೂಲವಾಗುವಂತಹ ನೀತಿಯನ್ನು ಮುಂದುವರೆಸಲು ಉಭಯ ದೇಶಗಳ ಅಧಿಕಾರಿಗಳು ಸಮ್ಮತಿಸಿದ್ದಾರೆ

ಇತ್ತೀಚಿನ ವರ್ಷಗಳಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರದ ವಿವಿಧ ವಲಯಗಳಲ್ಲಿನ ಪ್ರಗತಿಯನ್ನು ಸಭೆ ಪರಿಶೀಲಿಸಿತು ರಕ್ಷಣಾ ವ್ಯಾಪಾರ ತಂತ್ರಜ್ಞಾನ ಸಂಗ್ರಹಣೆ ಕೈಗಾರಿಕೆ ಸಂಶೋಧನೆ ಹಾಗೂ ಅಭಿವೃದ್ದಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಮಿತಿ ಪರಾಮರ್ಶೆ ನಡೆಸಿತು ಗಿನಿ ದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ರಾಜಧಾನಿ ಕೊನಾಕ್ರೆಯೆನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಭಾಗಿಯಾಗಲಿದ್ದಾರೆ ತಮ್ನ ಪ್ರವಾಸದ ಕೊನೆಯ ದಿನವಾದ ಇಂದು ಭಾರತೀಯ ಸಮುದಾಯದೊಂದಿಗೆ ರಾಷ್ಟಪತಿ ಸಂವಾದ ನಡೆಸಲಿದ್ದಾರೆ ನಂತರ ಅವರು ತಮ್ನ ಮೂರು ದೇಶಗಳ ಪ್ರವಾಸ ಪೂರ್ಣಗೊಳಿಸಿ ಭಾರತಕ್ಕೆ ಹಿಂದಿರುಗಲಿದ್ದಾರೆ ಭಾರತೀಯ ಆರ್ಥಿಕ ಬಾಂಧವ್ಯ ಕಾರ್ಯದರ್ಶಿ ಟಿ ಎಸ್ ತ್ರಿಮೂರ್ತಿ ರಾಷ್ಟಪತಿ ಅವರ ಗಿನಿ ದೇಶದ ಭೇಟ ಐತಿಹಾಸಿಕವಾಗಿದ್ದು ಗಿನಿ ದೇಶದೊಂದಿಗೆ ಭಾರತ ತನ್ನ ರಾಜಕೀಯ ಬಾಂಧವ್ವವನ್ನು ನಿರಂತರವಾಗಿ ಪರಿಷ್ಠರಿಸುತ್ತಿದೆ ಎಂದು ಹೇಳಿದ್ದಾರೆ

ಉತ್ತರಾಖಂಡ್ ರಾಜ್ಲದ ಹಲವೆಡೆ ಮಳೆಯಿಂದಾಗಿ ಸಾಮನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ದುರ್ಗಮ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಸಂಪರ್ಕ ರಸ್ತೆಗಳು ನಿರಂತರ ಸುರಿಯುವ ಮಳೆಯಿಂದಾಗಿ ಭಾಗಶಃ ಹಾನಿಗೊಂಡಿವೆ ಭಾಗೇಶ್ವರ್ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಮನೆಯೊಂದಕ್ಷೆ ಹಾನಿಯಾಗಿದೆ ಚಂಪಾವತ್ ಜಿಲ್ಲೆಯ ಸ್ನಾಲಾ ಸಮೀಪ ಭೂಕುಸಿತವುಂಟಾಗಿ ತನಕ್ಪುರ್ ಪಿತೋರ್ಫರ್ ರಾಷ್ಲೀಯ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ತಯಗೊಂಡಿದೆ

ಬ್ಬಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಡಾಂಡ್ ಓಪನ್ ಬ್ಬಾಡ್ಡಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವೀಕ್ ಸಾಯಿರಾಜ್ ರೆಂಕಿರೆಡ್ಡಿ ಹಾಗೂ ಚಿರಾಗ್ ಶೆಟ್ಟ ಸೆಮಿಫೈನಲ್ ಶ್ರವೇಶಿಸಿದ ಮೊದಲ ಭಾರತೀಯ ಡಬಲ್ಲ್ ಜೋಡಿ ಎನಿಸಿಕೊಂಡಿದ್ದಾರೆ